ಮಹಾರಾಷ್ಟ ವಿಧಾನಸಭಾ ಚುನಾವಣೆ ಪೂರ್ವ ಸಿದ್ದತೆ ಕುರಿತು ಚುನಾವಣಾ ಆಯೋಗದಿಂದ ಪರಿಶೀಲನೆ

ಶಾರದಾ ಚೆಟ್ ಫಂಡ್ ಪ್ರಕರಣ ಕೋಲ್ಕತ್ತಾದ ಮಾಜಿ ಪೊಲೀಸ್ ಆಯುಕ್ತ ಸಿಬಿಐ ಮುಂದೆ ಹಾಜರಾಗಲು ವಿಫಲ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ನಿಗದಿತ ವೇಳೆಗೆ ಮೊದಲೇ ಪೂರ್ಣ ಕೇಂದ್ರ ಸ್ಪಷ್ಟನೆ

ಇಂಡೋನೇಷ್ಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ಪುರುಷರ ತಂಡ ಕ್ವಾರ್ಟರ್ ಫೈನಲ್ಗೆ ಎರಡು ದಿನಗಳ ಭೇಟಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಆಗಮಿಸಿದರು ಸರ್ದಾರ್ ಸರೋವರ ಜಲಾಶಯದ ನರ್ಮದಾ ನದಿಗೆ ಪ್ರಧಾನಮಂತ್ರಿ ಅವರು ಪೂಜೆ ಸಲ್ಲಿಸಿದರು ಬಳಿಕ ಸರ್ದಾರ್ ಸರೋವರ್ ಜಿಲಾಶಯದ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಅವರು ವೀಕ್ಷಿಸಿದರು

ಗುಜರಾತ್ ಸರ್ಕಾರ ರಾಜ್ಯಾದ್ಯಂತ ಆಯೋಜಿಸಿರುವ ನಮಾಮಿ ದೇವಿ ನರ್ಮದೇ ಮಹೋತ್ಸವ್ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ ಪ್ರಧಾನ ಸಮಾರಂಭ ಸರ್ದಾರ್ ಸರೋವರ್ ಅಣೆಕಟ್ಟು ಸ್ಥಳವಾದ ಕೆವಾಡಿಯಾದಲ್ಲಿ ಆಯೋಜನೆಯಾಗಿದ್ದು ಅದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಲೊಳ್ಳಲಿದ್ದಾರೆ ವಿಶ್ವದ ಅತಿ ಎತ್ತರದ ಸರ್ದಾರ್ ಪಟೇಲ್ ಐಕ್ಯತಾ ಪ್ರತಿಮೆ ಬಳಿಯ ಹಲವಾರು ಯೋಜನೆಗಳನ್ನು ಪ್ರಧಾನಮಂತ್ರಿ ವೀಕ್ಷಿಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಗೃಹ ಸಚಿವ ಅಮಿತ್ ಷಾ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವದೇಕರ್ ಅವರು ಶುಭಾಶಯ ಕೋರಿದ್ದಾರೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ದು ಶುಭಾಶಯ ಕೋರಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಜನತೆ ಒಪ್ಪಿಕೊಂಡಿದ್ದು ಅವರು ನವಭಾರತ ನಿರ್ಮಾಣದ ಮಾರ್ಗದರ್ಶಕರಾಗಿದ್ದಾರೆ ಎಂದು ಟ್ಲೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ದೇಶ ನಿರ್ಮಾಣಕ್ಕಾಗಿ ಪ್ರಧಾನಿ ಕಂಡ ಕನಸುಗಳು ನನಸಾಗಲಿ ಎಂದು ಉಪರಾಷ್ಟಪತಿ ಅವರು ಹೇಳಿದ್ದಾರೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದರು ಸ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಪ್ರಧಾನಿ ಅವರು ಸ್ಪೂರ್ತಿಯಾಗಿದ್ದಾರೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು

ಲಕ್ಕೋದಲ್ಲಿನ ಬಿಜೆಪಿ ಪ್ರಧಾನ ಕಛೇರಿಯಲ್ಲಿ ಜನ್ಮದಿನದ ಅಂಗವಾಗಿ ಆಯೋಜಿಸಲಾಗಿರುವ ಪ್ರಧಾನಮಂತ್ರಿಯವರ ಜೀವನ ಹಾಗೂ ಕಾರ್ಲಗಳ ಕುರಿತ ಪ್ರದರ್ಶನವನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದರು ನರೇಂದ್ರ ಮೋದಿಯವರ ಜನ್ಮದಿನವನ್ನು ಈ ವಾರ ಸೇವಾ ಸಪ್ತಾಹ ವನ್ನಾಗಿ ಭಾರತೀಯ ಜನತಾ ಪಕ್ಷ ಆಚರಿಸುತ್ತಿದೆ ಮಹಾರಾಷ್ಣದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯ ಸಿದ್ದತೆಯನ್ನು ಪರಿಶೀಲಿಸಲು ಚುನಾವಣೆ ಆಯೋಗದ ಅಧಿಕಾರಿಗಳು ಇಂದು ಮುಂಬಯಿಗೆ ಭೇಟಿ ನೀಡಲಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಆಯುಕ್ತರಾದ ಸುಶೀಲ್ ಚಂದ್ರ ನೇತೃತ್ವದ ಅಧಿಕಾರಿಗಳ ತಂಡ ಚುನಾವಣೆಯ ಸಿದ್ದತಾ ಪರಿಶೀಲನೆ ನಡೆಸಲಿದೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಅವರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪೊಲೀಸ್ ವರಿಷ್ಣಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಜತೆ ಪತ್ಯೇಕ ಮಾತುಕತೆ ನಡೆಸಲಿದ್ದಾರೆ ಎರಡು ದಿನಗಳ ಕಾಲ ಚುನಾವಣಾ ಆಯೋಗದ ತಂಡ ಮುಂಬಯಿಯಲ್ಲಿ ವಾಸ್ತವ್ಯ ಹೂಡಲಿದ್ದು ವಿಧಾನಸಭಾ ಚುನಾವಣೆಯ ಸಿದ್ದತೆ ಬಗ್ಗೆ ಪರಾಮರ್ಶಿಸಲಿದ್ದಾರೆ

ಮುಂದಿನ ವಾರ ಕೇಂದ್ರ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸುವ ನಿರೀಕ್ಷೆ ಇದೆ ಶಾರದಾ ಚಿಟ್ ಫಂಡ್ ಪ್ರಕರಣದ ಕುರಿತಂತೆ ಕೋಲ್ಲತ್ತಾದ ಮಾಜಿ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಸಿಬಿಐ ಮುಂದೆ ಹಾಜರಾಗಲು ನೋಟೀಸ್ ನೀಡಲಾಗಿತ್ತು ಆದರೆ ರಾಜೀವ್ ಕುಮಾರ್ ಇಂದು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಇದಕ್ಕೂ ಮುನ್ತ ಸಿಬಿಐ ಮುಂದೆ ಎರಡು ಬಾರಿ ರಾಜೀವ್ ಕುಮಾರ್ ವಿವರಣೆ ನೀಡಲು ಭಾಗವಹಿಸಲಿಲ್ಲ ಎಂಬ ಮಾಹಿತಿಯನ್ನು ಸುದ್ದಿ ಸಂಸ್ದೆ ವರದಿ ಮಾಡಿದೆ ಆಂಧ್ರಪ್ರದೇಶದಲ್ಲಿ ಸಂಭವಿಸಿದ ದೋಣಿದುರಂತ ಪ್ರಕರಣದ ಉನ್ತತ ಮಟ್ರದ ತನಿಖೆಗೆ ಮುಖ್ಯಮಂತ್ರಿ ವ್ಯೆ

ಜಗನ್ಮೋಹನ್ ರೆಡ್ಡಿ ಆದೇಶಿಸಿದ್ದಾರೆ

ವಿಧಾನಸಭಾಧ್ಯಕ್ಷ ಸಿ ಪಿ ಜೋಶಿ ಅವರಿಗೆ ಬಿಎಸ್ಪಿ ಶಾಸಕರು ತಮ್ಮನ್ನು ವಿಲೀನಗೊಳಿಸುವಂತೆ ಪತ್ರವನ್ನು ನೀಡಿದ್ದಾರೆ ಬಿಎಸ್ಪಿ ಶಾಸಕರಾದ ರಾಜೇಂದ್ರ ಗುಂಡಾ ಜೋಗೀಂದರ್ ಅವನ ಲಾಖನ್ ಮೀನಾ ದೀಪ್ಚಂದ್ ಕೆರಿಯಾ ಸಂದೀಪ್ ಯಾದವ್ ಹಾಗೂ ವಜೀದ್ ಅಲಿ ಅವರು ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರನ್ನು ಭೇಟಿ ಮಾದಿದ ನಂತರ ಸಭಾಧ್ಯಕ್ಷರಿಗೆ ವಿಲೀನ ಪತ್ರವನ್ನು ಸಲ್ಲಿಸಿದರು

ಕೇಂದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವದೇಕರ್ ಅವರು ಗುವಾಹತಿಯ ಸಮೀಪ ಅಜರಾದಲ್ಲಿ ಜನಜಾಗ್ಬತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಬಿಜೆಪಿ ಪಕ್ಷದ ಮೂಲಗಳು ತಿಳಿಸಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ರಂಜಿತ್ ಕುಮಾರ್ ದಾಸ್ ಹಾಗೂ ಹಿರಿಯ ಸಚಿವ ಹಿಮಂತ್ ಬಿಸ್ವಾಸ್ ಶರ್ಮಾ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಪಂಜಾಬ್ನ ಗುರುದಾಸ್ಪುರದಿಂದ ದೇರಾ ಬಾಬಾ ನಾನಕ್ವರೆಗೆ ಕರ್ತಾರ್ಪುರ್ ಕಾರಿಡಾರ್ ಯೋಜನೆ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದು ಕೇಂದ್ರ ಗೃಹ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಹೇಳಿದ್ದಾರೆ ಅವರು ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾದಿ ಭಾರತದಿಂದ ಕಾರಿಡಾರ್ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು

ಭಾರತದ ಅಂತಾರಾಷ್ಟೀಯ ಗಡಿ ಭಾಗದಲ್ಲಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಈ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದರು ಸಿಖ್ ಸಮುದಾಯದ ಪವಿತ್ರ ಕ್ಷೇತ್ರ ದೇರಾ ಬಾಬಾ ನಾನಕ್ ಅವರ ಸ್ಥಳಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಭಾರತ ಈ ಕಾರಿಡಾರ್ ರಸ್ತೆಯನ್ನು ನಿರ್ಮಾಣ ಮಾದಲು ಉದ್ದೇಶಿಸಿತ್ತು ಎಂದು ಹೆಚ್ಚುವರಿ ಗ್ಬಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ತಿಳಿಸಿದ್ದಾರೆ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಅನ್ವಯ ದೇಶಾದ್ಯಂತ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯ ಕ್ಷಮತೆಯನ್ನು ಗುರುತಿಸಿ ಬಿಲ್ ಮತ್ತು ಮಿಲಿಂದ ಗೇಟ್ಟ ಪ್ರತಿಷ್ಣಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸನ್ಯಾನಿಸಲಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ ಮಿಲಿಂದ ಗೇಟ್ಸ್ ಪ್ರತಿಷ್ಣಾನ ಪ್ರತಿವರ್ಷ ನೀಡುವ ಪ್ರತಿಷ್ಣಿತ ಪ್ರಶಸ್ತಿಗಾಗಿ ಈ ಬಾರಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಆಯ್ನೆ ಮಾಡಿದೆ ಪ್ರಧಾನಮಂತಿ ನರೇಂದ ಮೋದಿ ಮುಂದಿನ ವಾರ ಅಮೆರಿಕಾಕ್ನೆ ಭೇಟಿ ನೀಡುವ ಸಂದರ್ಭದಲ್ಲಿ ಮಿಲಿಂದ ಗೇಟ್ಸ್ ಪ್ರತಿಷ್ಣಾನ ಈ ಪ್ರಶಸ್ತಿ ನೀಡಿ ಗೌರವಿಸಲಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ ಭಾರತದ ಪ್ರಧಾನಮಂತಿ ನರೇಂದ ಮೋದಿ ಮತ್ತು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರ ಜೊತೆ ಶೀಘ್ರದಲ್ಲಿ ಮಾತುಕತೆ ನಡೆಸುವುದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಗ್ ಟ್ರಂಪ್ ಶ್ಲೇತಭವನದಲ್ಲಿ ನಿನ್ನೆ ಮಾಹಿತಿ ನೀಡಿದರು ಭಾರತ ಪಾಕಿಸ್ತಾನ ದೇಶಗಳ ನಾಯಕರ ಜೊತೆ ಮಾತುಕತೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ

ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಉಪಸ್ಥಿತಿ ಇರುವ ಸಂದರ್ಭದಲ್ಲಿ ಜಮ್ಮ ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದತಿ ಕುರಿತಂತೆಯೂ ಸಮಾಲೋಚನೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ ಮುಂದಿನ ಭಾನುವಾರ ಹೂಸ್ಸನ್ನಲ್ಲಿ ಅತಿ ದೊಡ್ಡ ರ್ಯಾಲಿ ನಡೆಯಲಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ನೀಡಲಿದ್ದಾರೆ ದೇಶಾದ್ಯಂತ ಸೆಪ್ಸೆಂಬರ್ ಮಾಸದಲ್ಲಿ ಪೋಷಣ್ ಅಭಿಯಾನ್ ಯೋಜನೆ ಜಾರಿಗೆ ಬಂದಿದೆ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಈ ಯೋಜನೆ ಅನ್ವಯ ಮಕ್ಕಳಿಗೆ ಪೌಷ್ಣಿಕಾಂಶ ಆಹಾರ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗುವುದು ಎಂದು ಜಿಲ್ಡಾಡಳಿತ ತಿಳಿಸಿದೆ ಜಿಲ್ಲೆಯಲ್ಲಿ ಯಾವುದೇ ಮಕ್ಕಳು ಅಪೌಷ್ತಿಕತೆಯಿಂದ ಬಳಲದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಇಂಡೋನೇಷ್ಯಾದ ಯೋಗ್ಯಕರ್ತಾದಲ್ಲಿ ನಡೆಯತ್ತಿರುವ ಐಟಿಟಿಎಫ್ ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಷಿಪ್ ಪಂದ್ಯಾವಳಿಯಲ್ಲಿ ಭಾರತೀಯ ಪುರುಷರ ತಂಡ ಕ್ವಾರ್ಟರ್ಫೈನಲ್ಸ್ ತಲುಪಿದೆ

ಮುಖ್ಯ ಡ್ರಾನಲ್ಲಿ ಎಂಟು ತಂಡಗಳು ಪರಸ್ಪರ ಸೆಣಸಲಿದ್ದು ಪ್ರಥಮ ವಿಭಾಗದ ಕೇವಲ ವಿಜೇತರು ಮಾತ್ರ ಚಾಂಪಿಯನ್ ವಿಭಾಗಕ್ಕೆ ಆರ್ಹರಾಗುತ್ತಾರೆ